ಉತ್ತರಾಖಂಡದ ಪರಿದ್ಧಾರದಲ್ಲಿ ಮೊದಲ ಜ್ಞಾನ ಕುಂಭ ಉದ್ವಾಟಿಸಿದ ರಾಷ್ಟಪತಿ ಗುಣಮಟ್ಟದ ಉನೃತಶಿಕ್ಷಣ ಇಂದಿನ ಅಗತ್ನ ರಾಮ್ನಾಥ್ ಕೋವಿಂದ್ ಪ್ರತಿಪಾದನೆ

ಹಿಮಾಚಲ ಪ್ರದೇಶದ ಶಿಖರ ಭಾಗಗಳಲ್ಲಿ ಹೆಚ್ಚಿದ ಹಿಮಪಾತ ಕೆಳ ಮತ್ತು ಮಧ್ತಮ ಗುಡ್ಡಗಾಡಿನಲ್ಲಿ ಮಳೆ

ಇದು ಹೆಮ್ಮೆಯ ವಿಷಯ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ ಬುಲಂದ್ಶಹರ್ ಕೊರ್ಬ ಕೋಟಾ ಸಿಕ್ಕರ್ ಮತ್ತು ಟಿಕಮ್ಗರ್ನ ಬಿಜೆಪಿ ಭೂತ್ ಮಟ್ಟದ ಕಾರ್ಯಕರ್ತರೊಂದಿಗೆ ನರೇಂದ್ರ ಮೋದಿ ಆಪ್ ಮೂಲಕ ಇಂದು ಸಂಜೆ ನಡೆಸಿದ ಸಂವಾದದಲ್ಲಿ ಅವರು ಈ ವಿಷಯ ತಿಳಿಸಿದರು ದೇಶವು ಬಲಿಷ್ಟವಾಗಿ ಪ್ರಗತಿ ಕಾಣುತ್ತಿದೆ ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ ಕೇಂದ್ರ ಸರ್ಕಾರ ಕ್ಲೆಗೊಳ್ಳುತ್ತಿರುವ ಅಭಿವೃದ್ದಿ ಕಾರ್ಯಗಳ ಬಗ್ಗೆ ತಿಳಿದುಕೊಳ್ಳಲು ಭೂತ್ಮಟ್ಟದ ಕಾರ್ಯಕರ್ತರು ಉತ್ಸುಕರಾಗಿಬೇಕು ಕೇಂದ್ರ ಸರ್ಕಾರ ನವೋದ್ಗಮಗಳು ಕೃಷಿ ಮತ್ತು ಅನುಶೋಧನೆ ಉತ್ತೇಜನಕ್ಕೆ ಆದ್ಗತೆಯ ಗಮನ ನೀಡಿದೆ ದೇಶದ ಕುಗ್ರಾಮಗಳಗೂ ವಿದ್ಯುತ್ ಸಂಪರ್ಕ ದೊರೆಯುವಂತಾಗಿದ್ದು ದೇಶದೆಲ್ಲೆಡೆ ಸಕಾರಾತ್ತಕ ದೆಳವಣಿಗೆ ಕಂಡುಬರುತ್ತಿದೆ ಎಂದರು ದೀಪಾವಳಿ ಅಂಗವಾಗಿ ಮೇರೆ ಭೂತ್ ಸಬ್ಲೆ ಮಜ್ಭೂತ್ ಎಂಬ ಧ್ವೇಯ ವಾಕ್ಯವನ್ನು ಪ್ರತಿಭೂತ್ ಮಟ್ಟದ ಕಾರ್ಯಕರ್ತನೂ ಅಳವಡಿಸಿಕೊಳ್ಳಬೇಕು ಎಂದು ಪ್ರಧಾನಿ ಮೋದಿ ಸಲಹೆ ನೀಡಿದರು

ಬಳ್ಳಾರಿ

ಪ್ರತಿಷ್ಠೆಯ ಕಣ ಎನಿಸಿಕೊಂಡಿರುವ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಅಭ್ಯರ್ಥಿ ವಿ

ಉಗ್ರಪ್ಪ ಹಾಗೂ ಬಿಜೆಪಿ ಅಭ್ವರ್ಥಿ ಜೆ ಶಾಂತಾ ನಡುವೆ ತೀವ್ರ ಸ್ಪರ್ಧೆ ಇದೆ ಈ ಕ್ಷೇತ್ರದಿಂದ ಚುನಾಯಿತರಾಗಿದ್ದ ಬಿ ಶ್ರೀರಾಮುಲು ತಮ್ನ ಸ್ಟಾನಕ್ಕೆ ರಾಜೀನಾಮೆ ನೀಡಿ ವಿಧಾನಸಭಾ ಚುನಾವಣೆಯಲ್ಲಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಈ ಲೋಕಸಭಾ ಕ್ವೇತ್ರ ತೆರವಾಗಿತ್ತು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಹೊಳೆಬೆಳಗಲು ಮತ್ತು ದೊಡ್ವಮಟ್ಟಿ ಗ್ರಾಮಗಳ ಜನರು ಮೂಲಸೌಕರ್ಯಕ್ಕೆ ಆಗ್ರಹಿಸಿ ಮತದಾನವನ್ನು ಬಹಿಷ್ಕರಿಸಿದ ವರದಿಯಾಗಿದೆ

ಎಸ್ ಯಡಿಯೂರಪ್ಪ ಅವರು ತಮ್ಮ ಲೋಕಸಭಾ ಸ್ವಾನಕ್ಕೆ ರಾಜೀನಾಮೆ ನೀಡಿ ವಿಧಾನಸಭೆಗೆ ಆಯ್ಲೆಯಾದ ಹಿನ್ನೆಲೆಯಲ್ಲಿ ಈ ಸ್ಥಾನ ತೆರವಾಗಿತ್ತು ಮಂಡ್ಕ ಲೋಕಸಭಾ ಕ್ಷೇತ್ರದಿಂದ ಚುನಾಯಿತರಾಗಿದ್ದ ಜೆಡಿಎಸ್ನ ಸಿ ಎಸ್ ಪುಟ್ಟರಾಜು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ವಿಧಾನಸಭೆಗೆ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಈ ಸ್ಥಾನ ತೆರವಾಗಿದೆ ಜೆಡಿಎಸ್ ಕಾಂಗ್ರೆಸ್ ಅಭ್ಞರ್ಥಿಯಾಗಿ ಎಲ್

ಸಿದ್ದರಾಮಯ್ದ ಕಣದಲ್ಲಿದ್ದಾರೆ ರಾಮನಗರ ಕ್ಷೇತ್ರದಿಂದ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಹಾಗೂ ಜಮಖಂಡಿ ವಿಧಾನಸಭಾ ಕ್ಷೇತ್ರದಿಂದ ಆನಂದ ನ್ಯಾಮಗೌಡ ಕಾಂಗ್ರೆಸ್ ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧೆಗಳಿದಿದ್ದು ಶ್ರೀಕಾಂತ್ ಕುಲಕರ್ಣಿ ಅವರನ್ನು ಬಿಜೆಪಿ ತನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದೆ ಚುನಾವಣಾ ಆಯೋಗ ಈ ಬಾರಿ ದಿವ್ಯಾಂಗ ಮತದಾರರಿಗೆ ಮತಗಟ್ಟಿಗೆ ಬಂದು ಹೋಗಲು ವಾಹನ ಸೌಕರ್ಯ ಕಲ್ಪಿಸಿದ್ದು ವಿಶೇಷವಾಗಿತ್ತು

ಅಂದೇ ಫಲಿತಾಂಶ ಪ್ರಕಟವಾಗುವ ನಿರೀಕ್ಷೆಯಿದೆ

ಉತ್ತರಾಖಂಡದ ಹರಿದ್ವಾರದಲ್ಲಿ ಆಯೋಜಿಸಲಾಗಿದ್ದ ಎರಡು ದಿನಗಳ ಜ್ಞಾನಕುಂಭ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು ವಿದ್ಯಾರ್ಥಿಗಳ ಸರ್ವತೋಮುಖ ಪ್ರಗತಿಗೆ ಶಿಕ್ಷಕ ಸಮುದಾಯ ಶ್ರಮಿಸಬೇಕು ಎಂದರು ವಿದ್ಯಾರ್ಥಿಗಳ ಬಡತನ ಮತ್ತಿತರ ಕಾರಣಗಳಂದ ಅವರ ಜ್ಞಾನಮಟ್ಟ ಮತ್ತು ಬುದ್ದಿಮತ್ತೆ ಕುಸಿಯ ತೊಡಗಬಾರದು ಈ ಬಗ್ಗೆ ಶಿಕ್ಷಕರು ಸೂಕ್ಷ್ಮಮತಿಗಳಾಗಿರಬೇಕು ವಿದ್ಯಾರ್ಥಿಗಳ ಜ್ಞಾನಾರ್ಜನೆ ಮಟ್ಟವನ್ನು ಹೆಚ್ಚಿಸಲು ಶಿಕ್ಷಕರು ಗಮನ ನೀಡಬೇಕು ಎಂದು ಸಲಹೆ ನೀಡಿದರು ಜನರಿಗೆ ಎಲ್ಪಿಜಿ ಸಂಬಂಧಿತ ಸೇವೆಗಳನ್ನು ಒದಗಿಸಲು ತೈಲ ಮಾರುಕಟ್ಟೆ ಕಂಪನಿಗಳು ಮತ್ತು ಸಾಮಾನ್ಯ ಸೇವಾ ಕೇಂದ್ರಗಳು ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಿವೆ ಈ ಒಪ್ಪಂದದಿಂದ ಎಲ್ಷಿಜಿ ಹೊಸ ಸಂಪರ್ಕ ಮತ್ತು ಸಿಲಿಂಡರ್ಗಳ ಬುಕ್ಕಿಂಗ್ ಮತ್ತಿತರ ಸೇವೆಯನ್ನು ಸಾಮಾನ್ಯ ಸೇವಾ ಕೇಂದ್ರಗಳಿಂದ ಪಡೆಯಲು ಸಾಧ್ಯವಾಗಲಿದೆ ಪೆಟ್ರೋಲಿಯಂ ಬಾತೆ ಸಚಿವ ಧರ್ಮೇಂದ್ರ ಪ್ರಧಾನ್ ವಿದ್ಯುನ್ಮಾನ ಮತ್ತು ಐ ಟಿ ಖಾತೆ ಸಚಿವ ರವಿಶಂಕರ್ ಪ್ರಸಾದ್ ಸಮ್ಮಖದಲ್ಲಿ ದೆಹಲಿಯಲ್ಲಿಂದು ತಿಳುವಳಿಕೆ ಪತ್ರಕ್ಕೆ ಸಹಿ ಬಿದ್ದಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಧರ್ಮೇಂದ್ರ ಪ್ರಧಾನ್ ದೂರದ ಪ್ರದೇಶಗಳಲ್ಲಿ ವಾಸಿಸುವ ಜನರಿಗೆ ಎಲ್ಪಿಜಿ ಸಂಬಂಧಿತ ಸೇವೆಗಳನ್ನು ಒದಗಿಸಲು ಈ ಒಪ್ಪಂದವು ಮಹತ್ವದ್ದಾಗಿದೆ ಭವಿಷ್ಠದಲ್ಲಿ ಕೌಶಲ್ಕಾಭಿವೃದ್ಧಿ ಮತ್ತು ಉದ್ಯಮಶೀಲತಾ ಸಚಿವಾಲಯವು ಸಾಮಾನ್ಯ ಸೇವಾಕೇಂದ್ರಗಳ ಸೇವೆಯನ್ನು ಬಳಸಲಿದೆ ಎಂದು ಅವರು ತಿಳಿಸಿದರು ಬಿಜೆಪಿ ನಾಯಕ ಸಂಜಯ್ ಸಿಂಗ್ ಮಸನಿ ಅವರು ದೆಹಲಿಯಲ್ಲಿಂದು ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾದರು ಪಕ್ಷಕ್ಕೆ ಸ್ವಾಗತಿಸಿ ಮಾತನಾಡಿದ ಹಿರಿಯ ನಾಯಕ ಕಮಲ್ನಾಥ್ ಮಧ್ಯಪ್ರದೇಶ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಭಾವ ಮೈದುನ ಮಸನಿ ಅವರು ಕಾಂಗ್ರೆಸ್ಗೆ ಸೇರುತ್ತಿರುವುದು ಪಕ್ಷಕ್ಕೆ ಬಲ ಬಂದಂತಾಗಿದೆ ಎಂದರು

ಅಯ್ಟಪ್ಪಸ್ವಾಮಿ ದೇವಾಲಯವು ಸೋಮವಾರ ಪೂಜಾ ಕಾರ್ಯಗಳಿಗಾಗಿ ತೆರೆಯಲಿರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆ ಹೊರಡಿಸಲಾಗಿದೆ ಈ ಆದೇಶವು ಮಂಗಳವಾರದವರೆಗೆ ಜಾರಿಯಲ್ಲಿರಲಿದೆ

ಕೆಳ ಮತ್ತು ಮಧ್ಯಮ ಬೆಟ್ಟ ಪ್ರದೇಶಗಳಲ್ಲಿ ಇಂದು ಮುಂಜಾನೆಯಿಂದಲೇ ವ್ಲಾಪಕ ಮಳೆಯಾಗುತ್ತಿದೆ

ಹಿಮಾಚಲ ಪ್ರದೇಶದಲ್ಲಿ ಹಿಂಗಾರು ಕೃಷಿ ಚಟುವಟಿಕೆಗೆ ಈ ಮಳೆ ಪೂರಕವಾಗಿದೆ ಜಮ್ಮ ಕಾಶ್ಮೀರದ ಶ್ರೀನಗರ ಮತ್ತು ಜಮ್ಮ ರಾಷ್ಟೀಯ ಹೆದ್ದಾರಿಯನ್ನು ಪ್ರತಿಕೂಲ ಹವಾಮಾನದಿಂದಾಗಿ ಮುಚ್ಚಲಾಗಿದೆ ಜಮ್ಮ ಭಾಗದ ಕೆಲವೆಡೆ ಭೂ ಕುಸಿತ ಸಂಭವಿಸುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ನೈರುತ್ತ ಬಂಗಾಳ ಕೊಲ್ಲಿಯ ಕೇಂದ್ರ ಪ್ರದೇಶದಲ್ಲಿ ಮುಂದಿನ ಎರಡು ದಿನಗಳಲ್ಲಿ ವಾಯುಭಾರ ಕುಸಿತವಾಗುವ ಮುನ್ನೂಚನೆ ಇದ್ದು ತಮಿಳುನಾಡು ಮತ್ತು ಪುದುಚೇರಿಯ ಬಹುತೇಕ ಕಡೆ ಹಗುರದಿಂದ ಸಾಮಾನ್ನ ಮಳೆಯಾಗುವ ಸಂಭವವಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ

ಈ ಮಧ್ಯೆ ತಮಿಳುನಾಡು ಮತ್ತು ಪುದುಜೇರಿ ಹಾಗೂ ಸುತ್ತಮುತ್ತ ಕಾಣಿಸಿಕೊಂಡಿರುವ ಈಶಾನ್ಯ ಮುಂಗಾರು ಇನ್ನಷ್ಟು ಭಾಗಗಳಿಗೆ ವ್ಯಾಪಿಸುವ ಸಾಧ್ಯತೆ ಇದೆ ಮಳೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ತಮಿಳುನಾಡು ಸರ್ಕಾರ ವಿಕೋಪ ಸ್ಪಂದನಾಪಡೆಯ ವಿಶೇಷ ಸಿಬ್ಲಂದಿಯನ್ನು ಸಜ್ಜುಗೊಳಿಸಿದೆ

ಶ್ರೀಲಂಕಾ ಸರ್ಕಾರ ಮುಂದುವರೆಯುವ ಬಗ್ಗೆಯೇ ಅನಿಶ್ಚಯ ಸೃಷ್ಟಿಯಾಗಿರುವ ನಡುವೆಯೇ ಇಂದು ಮತ್ತೊಬ್ಬ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದರು ತಮಿಳು ರಾಷ್ಟೀಯ ಮೈತ್ರಿಕೂಟದ ಸಂಸದ ಸೇರಿದಂತೆ ಇಬ್ಬರು ನಿನ್ನೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದರು

ನೂತನ ಪ್ರಧಾನಿ ಮಹಿಂದ ರಾಜಪಕ್ಷ ವಿರುದ್ದ ಮಂಡಿಸಲಿರುವ ಅವಿತ್ವಾಸ ಗೊತ್ತುವಳಿಗೆ ಬೆಂಬಲ ಸೂಚಿಸುವುದಾಗಿ ತಮಿಳ್ ರಾಷ್ಟೀಯ ಮೈತ್ರಿಕೂಟ ಹೇಳಕೆ ನೀಡಿದೆ